ಪಿ ದೀನದಯಾಳು ನಾಯ್ದು ಅವರ ಜನ್ನತತಮಾನೋತ್ಲವ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿಂದು ನಡೆಯಿತು

ವೆಂಕಯ್ಥನಾಯ್ಡು ಸಮಾರಂಭದಲ್ಲಿ ಭಾಗವಹಿಸಿ ದೀನದಯಾಳು ನಾಯ್ಡು ಅವರ ಬದುಕು ಮತ್ತು ಸಾಧನೆ ಕುರಿತ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದರು ನಂತರ ಮಾತನಾಡಿದ ಉಪರಾಷ್ಟಪತಿಯವರು ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಹಣಬಲ ಮತ್ತು ತೋಳ್ಬಲ ಪ್ರದರ್ಶನಗೊಳ್ಳುತ್ತಿರುವುದು ದುರದೃಷ್ಷಕರ ಸಚ್ಚಾರಿತ್ತ್ವ ಮತ್ತು ನಾಯಕತ್ವ ಗುಣ ಇರುವವರು ಈ ಕ್ಷೇತ್ರಗಳಲ್ಲಿ ಹೆಚ್ಚು ಸ್ಕ್ರಿಯರಾಗಬೇಕು ಎಂದು ಕರೆ ನೀಡಿದರು ಸೇವಾಮನೋಭಾವ ಮತ್ತು ನಾಯಕತ್ವ ಗುಣ ಬೆಳೆಸಿಕೊಳ್ಳುವ ನಿಟ್ಟನಲ್ಲಿ ಯುವಜನರು ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತಿಯಲ್ಲಿ ಕಡ್ಡಾಯವಾಗಿ ಭಾಗಿಯಾಗಬೇಕು ಎಂದು ವೆಂಕಯ್ಟನಾಯ್ಡು ಸಲಹೆ ನೀಡಿದರು

ನೈಸರ್ಗಿಕ ಸಮತೋಲನದಲ್ಲಿ ಮಾನವ ಹಸ್ತಕ್ಷೇಪದಿಂದಾಗಿ ಶ್ರವಾಹದಂತಹ ವಿಕೋಪಗಳು ಸಂಭವಿಸುತ್ತಿವೆ ಇದನ್ನು ತಡೆಯಲು ಎಲ್ಲರೂ ಕಟಬದ್ದರಾಗಬೇಕು ಎಂದು ಉಪರಾಷ್ಟಪತಿ ಕರೆ ನೀಡಿದರು ಬೆಂಗಳೂರಿನ ಜ್ವಾನಜ್ಣೋತಿ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಲಪಾಲ ವಜೂಭಾಯ್ ವಾಲಾ ಮತ್ತಿತರ ಗಣ್ಣರು ಭಾಗವಹಿಸಿದ್ದರು ರಾಜ್ಯದ ಶಿವಮೊಗ್ಗ

ಈ ಉಪಚುನಾವಣೆಯಲ್ಲೂ ಮತದಾನಕ್ಕೆ ವಿದ್ಯುನ್ಮಾನ ಮತಯಂತ್ರಗಳು ಹಾಗೂ ವಿವಿಪ್ಯಾಟ್ಗಳನ್ನು ಬಳಕೆ ಮಾಡಲಾಗುತ್ತದೆ ಎಂದು ರಾಜ್ಯಮುಖ್ಯ ಚುನಾವಣಾಧಿಕಾರಿ ಸಂಜೀವ್ಕುಮಾರ್ ತಿಳಿಸಿದ್ದಾರೆ ಸಂಬಂಧಪಟ್ಟ ಕ್ಷೇತ್ರಗಳ ಮತದಾರರಪಟ್ಟಿಯಲ್ಲಿ ಹೆಸರು ಹೊಂದಿರುವವರಿಗೆ ಮಾತ್ರ ಮತಚಲಾಯಿಸಲು ಅವಕಾಶವಿರುತ್ತದೆ

ದೇವೇಗೌಡ ಅವರೊಂದಿಗೆ ಮಹತ್ವದ ಮಾತುಕತೆ ನಡೆಸಿದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿವೇಣುಗೋಪಾಲ್ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಾರ್ಯಾಧ್ಯಕ್ಷ ಕುಶ್ವರ್ ಖಂಡ್ರೆ

ಶಿವಕುಮಾರ್ ಮತ್ತಿತರ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಉದ್ರಾಟನೆಗೆ ಕ್ಷಣಗಣನೆ ಆರಂಭವಾಗಿದ್ದು

ಈ ವೇಳೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಸೇರಿದಂತೆ ಹಲವು ಸಚಿವರು ಶಾಸಕರು ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ

ದಸರಾ ವಸ್ತುಪ್ರದರ್ಶನಕ್ಕೆ ನಾಳೆ ಚಾಲನೆ ದೊರೆಯಲಿದ್ದು

ಉತ್ಸವಕ್ಷಾಗಿ ವಿವಿಧ ಗಾತ್ರದ ವರ್ಣರಂಜಿತ ಆಕಾಶಬುಟ್ಟಿಗಳನ್ನು ವಿನ್ಯಾಸಗೊಳಿಸಲಾಗುತ್ತಿದೆ ಗ್ರಾಮೀಣ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಮೀಣ ಜನತೆಗೆ ಅದರಲ್ಲೂ ವಿಶೇಷವಾಗಿ ರೈತ ಸಮುದಾಯಕ್ಕೆ ಅನುಕೂಲ ಕಲ್ಪಿಸುವ ಮಹತ್ವದ ಕಾರ್ಯಕ್ರಮ ಪ್ರಧಾನಮಂತ್ರಿ ಗ್ರಾಮಸಡಕ್ ಯೋಜನೆ ಚಾಮರಾಜನಗರ ಜಿಲ್ಲೆಯ ನಾಗವಳ್ಳ ಹಿತ್ತಲಗುಡ್ಡ ಗ್ರಾಮದ ನಡುವೆ ಯೋಜನೆಯಡಿ ನಿರ್ಮಿಸಲಾದ ರಸ್ತೆಯಿಂದ ಆಗಿರುವ ಅನುಕೂಲದ ಬಗ್ಗೆ ಕೊಕ್ಕನಹಳ್ಳಿಯ ನಿವಾಸಿ ಮಹದೇವಸ್ವಾಮಿ ತಮ್ಮ ಸಂತಸ ವ್ವಕಪಡಿಸಿದ್ದಾರೆ